ಎಸ್ ಯಡಿಯೂರಪ್ಪ

ಗುಜರಾತ್ನ ಮೊಟೆರಾದ ಸರ್ದಾರ ವಲ್ಲಭಭಾಯ್ ಕ್ರೀಡಾಂಗಣದಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲಾ ದೇಶಗಳು ಭದ್ರತೆಗೆ ಆದ್ಯತೆ ನೀಡಲಿದ್ದು ಅಮೆರಿಕ ತನ್ನ ದೇಶದ ಸಿದ್ದಾಂತಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು ಇಸ್ಲಾಮಿಕ್ ಉಗ್ರರ ಬೆದರಿಕೆಯಿಂದ ನಾಗರಿಕನ್ನು ರಕ್ಷಿಸಲು ಉಭಯ ದೇಶಗಳು ಬದ್ದವಾಗಿವೆ ಎಂದ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಸಹಾರವನ್ನು ಮುಂದುವರೆಸಲಾಗುವುದು ಭಾರತಕ್ಷೆ ಅತ್ಯುತ್ತಮ ಮಿಲಿಟರಿ ಉಪಕರಣಗಳನ್ನು ಪೂರೈಸಲು ಅಮೆರಿಕ ಎದುರು ನೋಡುತ್ತಿದೆ

ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತ ಅಮೆರಿಕ ನಡುವಿನ ಗೆಳೆತನ ಸುಧೀರ್ಘವಾಗಿದ್ದು ಉಭಯ ದೇಶಗಳ ನಡುವಿನ ಬಾಂಧವ್ಯದಲ್ಲಿ ಇಂದು ಹೊಸ ಅಧ್ಯಾಯ ಬರೆಯಲಾಗಿದೆ ಎಂದರು

ಈ ವೇಳೆ ಟ್ರಂಪ್ ದಂಪತಿಗೆ ಮೋದಿ ಅವರು ಆಕ್ರಮ ಚರಕ ಗಾಂಧಿ ಕುರಿತು ವಿವರಣೆ ನೀಡಿದರು ಸಾಬರಮತಿ ಆಶ್ರಮದಲ್ಲಿ ಟ್ರಂಪ್ ದಂಪತಿ ಚರಕದಿಂದ ನೂಲು ನೇಯ್ದರು

ಟು ಮೈ ಗ್ರೇಟ್ ಕ್ರೆಂಡ್ ಪ್ರಧಾನಿ ನರೇಂದ್ರ ಮೋದಿ ಥ್ಯಾಂಕ್ಯೂ ಫಾರ್ ದಿಸ್ ವಂಡರ್ಪುಲ್ ವಿಸಿಟ್ ಎಂದು ಸಂದೇಶ ಬರೆದು ಟ್ರಂಪ್ ಸಹಿ ಮಾಡಿದರು ನಂತರ ಆಗ್ರಾಗೆ ತೆರಳಿದ ಟ್ರಂಪ್ ದಂಪತಿ ತಾಜ್ಮಹಲ್ಗೆ ಭೇಟ ನೀಡಿ ಕೆಲ ಹೊತ್ತು ತಾಜ್ಮಹಲ್ ಸೌಂದರ್ಯ ವೀಕ್ಷಿಸಿದರು

ಯಡಿಯೂರಪ್ಪ ಹೇಳಿದ್ದಾರೆ

ರಾಜ್ಯಕ್ಷೆ ಹೊಸ ಹೊಸ ಉದ್ಯಮಿಗಳನ್ನು ಆಹ್ವಾನಿಸಬೇಕು ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು ರಾಜ್ಯದ ಎಲ್ಲ ಭಾಗಗಳು ಸಮಾನವಾಗಿ ಅಭಿವೃದ್ಧಿ ಹೊಂದಬೇಕು ಎನ್ನುವುದು ಸರ್ಕಾರದ ಆಶಯ ಎಂದರು ಪ್ರಸ್ತುತ ಬಜೆಟ್ನಲ್ಲಿ ಹಾವೇರಿ ಜೆಲ್ಲೆಯ ಜನರ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವಾದಪ್ಟು ಪ್ರಯತ್ನಿಸಲಾಗುವುದು ಈ ಭಾಗದ ಜನರ ಬೇಡಿಕೆಯಂತೆ ಮೆಗಾ ಡೈರಿ ಮಂಜೂರಾತಿಗೆ ತ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು

ಯಡಿಯೂರಪ್ಪ ತಿಳಿಸಿದ್ದಾರೆ

ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಕೈಗಾರಿಕೆಗಳ ಸ್ವಾಪನೆಗೆ ಉತ್ತೇಜನ ನೀಡಲಾಗುತ್ತಿದೆ ಕೈಗಾರಿಕೆ ಆರಂಭಿಸುವವರಿಗೆ ಜಮೀನು ಹಣಕಾಸು ನೆರವು ಸೇರಿದಂತೆ ಎಲ್ಲಾ ಸೌಲಭ್ಯ ನೀಡಲಾಗುವುದು ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಭೇಟಿಯಿಂದ ಉಭಯ ದೇಶಗಳ ನಡುವಿನ ಸಂಬಂಧಗಳು ಸುಧ್ವಢಗೊಳ್ಳಲಿವೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ರಾಜತಾಂತ್ರಿಕಕ್ಕೂ ಸಂಭಂಧಕ್ಕೂ ಮೀರಿದ ವೈಯಕ್ತಿಕ ಸ್ನೇಹ ಸಂಬಂಧವಿದೆ ಎಂದರು ಮಹದಾಯಿ ಯೋಜನೆ ಜಾರಿಗೆ ಗೆಜೆಟ್ ಅಧಿಸೂಚನೆ ಹೊರಡಿಸಲು ಸುಪ್ರೀಂಕೋರ್ಟ್ ಆದೇಶ ನೀಡಿದೆ ಆದರೆ ಸಮಯ ನಿಗದಿ ಮಾಡಿಲ್ಲ ಆದಪ್ಟು ಶೀಘ್ ಗೆಜೆಟ್ ಅಧಿಸೂಚನೆ ಹೊರಡಿಸುವಂತೆ ಕೇಂದ್ರವನ್ನು ಒತ್ತಾಯಿಸುತ್ತೇವೆ ಎಂದು ಅವರು ಹೇಳಿದರು

ಅಶ್ವಥ್ನಾರಾಯಣ ಹೇಳಿದ್ದಾರೆ ಕಲಬುರಗಿಯಲ್ಲಿ ನಿನ್ನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೂರು ನೂತನ ಕೊಠಡಿಗಳನ್ನು ಉದ್ವಾಟಿಸ ಮಾತನಾಡಿದ ಅವರು ಇದಕ್ಕಾಗಿ ರಾಜ್ಯದ ಪ್ರತಿ ಪ್ರೌಢಶಾಲೆಯಲ್ಲಿ ಒಬ್ಬ ನುರಿತ ಶಿಕ್ಷಕರನ್ನು ನೇಮಿಸಲಿದೆ ಎಂದರು

ಹಾಗೆಯೇ ವರ್ಗಾವಣೆ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಶಿಕ್ಷಕ ಹಾಗೂ ವಿದ್ಯಾರ್ಥಿ ಸ್ನೇಹಿ ವಾತಾವರಣ ನಿರ್ಮಿಸಲಾಗುತ್ತದೆ ಎಂದರು

ಚಿಕ್ಕೋಡಿಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ರಾಷ್ಷೀಯ ಪೋಷಣ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇದರಿಂದ ಎಲ್ಲಾ ಅಂಗನವಾಡಿ ಮಕ್ಕಳ ಆರೋಗ್ಗದ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗಲಿದೆ ಎಂದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಿತ್ರೋತ್ಲವಕ್ಕೆ ಚಾಲನೆ ನೀಡಲಿದ್ದು ಕೇಂದ್ರ ಸಚಿವರಾದ ಡಿ

ಸದಾನಂದಗೌಡ ನಿರ್ಮಲಾ ಸೀತಾರಾಮನ್ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಡಾಕ್ಟರ್

ಅಕ್ವತ್ತನಾರಾಯಣ ಲಕ್ಷ್ಮಣ ಸವದಿ ಭಾಗವಹಿಸಲಿದ್ದಾರೆ ಭಾರತೀಯ ಸಾಂಪ್ರದಾಯಿಕ ಸಂಗೀತ ಪರಂಪರೆ ಮತ್ತು ಸಿನಿಮಾ ಈ ಸಿನಿಮೋತ್ಸವದ ಮುಖ್ಯ ವಸ್ತುವಾಗಿದೆ

ರೈತರ ಕೃಷಿ ಹಾಗೂ ಕೌಟುಂಬಿಕ ಅಗತ್ಯಗಳಿಗೆ ನೆರವಾಗುವ ಉದ್ದೇಶದಿಂದ ಈ ಯೋಜನೆ ಆರಂಭಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದರು ಈ ಯೋಜನೆಯಡಿ ಪ್ರತಿವರ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಮೂರು ಸಮಾನ ಕಂತುಗಳಲ್ಲಿ ಕೇಂದ್ರ ಸರ್ಕಾರ ಪಾವತಿಸಲಿದೆ

ಅಲ್ಲದೇ ಇರಾನ್ನ ಅಂತರಾಷ್ಟೀಯ ಕುಸ್ತಪಟು ಮಹ್ಮದ ಮುರಾಡಿ ವಿರುದ್ಧ ಹರಿಯಾಣದ ಉಮೇಶ್ ಚೌಧರಿ ಇರಾನ್ನ ಪೈಲ್ವಾನ್ ಹಾದಿ ಭುಕ್ತಿಯಾರ್ ವಿರುದ್ಧ ಹರಿಯಾಣದ ಮಂಜಿತ ಖಿತ್ರಿ ಮಹಾರಾ ್ವದ ರಾಷ್ಟೀಯ ಚಾಂಪಿಯನ್ ಪೈಲ್ವಾನ್ ಶಿಖಂಧರ ಶೇಖ್ ವಿರುದ್ಧ ಪಂಜಾಬ್ನ ಧಮೇಂದ್ರ ಸಿಂಗ್ ಸೇರಿದಂತೆ ಹಲವು ಖ್ಯಾತ ಕುಸ್ತಿಪಟುಗಳು ಸೆಣೆಸಲಿದ್ದಾರೆ